ಮತ್ತು ಬಿಟಿ ಸಚಿವ ಡಾ

ಎನ್ ಅಕ್ಷಥ್ ನಾರಾಯಣ ತಿಳಿಸಿದ್ದಾರೆ ಮೈಸೂರು ನಗರದ ಚಾಮುಂಡಿ ಬೆಟ್ಟಕ್ಕೆ ಭೇಟ ನೀಡಿದ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೈಸೂರು ದಸರಾ ಮಹೋತ್ಸವವು ವಿಶ್ವ ಮಟ್ಟದಲ್ಲಿ ಜನಪ್ರಿಯತೆ ಪಡೆದಿದ್ದು ದಸರಾ ಹಬ್ಲವನ್ನು ಯಶಸ್ತಿಯಾಗಿ ನಡೆಸಲು ಎಲ್ಲ ರೀತಿಯ ಸಿದ್ದತೆ ನಡೆದಿದೆ ಎಂದು ತಿಳಿಸಿದರು

ಐಟಿ ಬಿಟಿ ಕಂಪನಿಗಳಿಗೆ ಹೆಚ್ಚಿನ ಒತ್ತು ನೀಡಲಾಗುವುದು ಐಟ ಬಿಟಿ ಕಂಪನಿಗಳು ನವ ತಂತ್ರಜ್ಞಾನ ಅಳವಡಿಸಿಕೊಂಡು ಹೆಚ್ಚನ ಕಾರ್ಯ ಚಟುವಟಕೆಗಳನ್ನು ನಿರ್ವಹಿಸಲು ಸರ್ಕಾರದಿಂದ ಸಹಕಾರ ನೀಡಲಾಗುವುದು ಎಂದು ಹೇಳಿದರು ವಿಜಯನಗರ ಜಿಲ್ಲೆ ನಿರ್ಮಾಣ ಕುರಿತಂತೆ ಚರ್ಚೆ ನಡೆಯುತ್ತಿದೆ ಬೆಳಗಾವಿ ಜಿಲ್ಲೆಯನ್ನೂ ವಿಭಜಿಸುವ ಪ್ರಸ್ತಾವನೆ ಇದ್ದು ಹಂತ ಹಂತವಾಗಿ ಜಿಲ್ಲೆಗಳ ವಿಭಜನೆಯನ್ನೂ ಪರಿಗಣಿಸಲಾಗುವುದು ಎಂದರು

ಬಳ್ಳಾರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ ಆಸ್ಪತ್ರೆಗಳ ಯಂತ್ರಗಳ ನಿರ್ವಹಣೆಗೆ ಸರಕಾರ ಸಾಕಷ್ಟು ಹಣ ನೀಡಿದರೂ ಜನರಿಗೆ ಉತ್ತಮ ಚಿಕಿತ್ಲೆ ನೀಡಲಾಗುತ್ತಿಲ್ಲ ಅದಕ್ಕಾಗಿ ಎಕ್ಸರೇ ರಕ್ತಪರೀಕ್ಷೆ ಸ್ಕ್ವಾನಿಂಗ್ ಮೊದಲಾದವುಗಳ ಪರೀಕ್ಷೆಯ ಕಾರ್ಯ ಮತ್ತು ಯಂತ್ರಗಳ ನಿರ್ವಹಣೆಯನ್ನು ಕಡಿಮೆ ದರದಲ್ಲಿ ನೀಡುವ ಖಾಸಗಿ ಸಂಸ್ಥೆಗಳಿಗೆ ವಹಿಸುವ ಬಗ್ಗೆ ಚಿಂತನೆ ನಡೆದಿದೆ ಎಂದು ತಿಳಿಸಿದರು ಬಳ್ಳಾರಿ ಜಿಲ್ಲೆಯನ್ನು ವಿಭಜಸುವುದು ಸರಿಯಲ್ಲ ಅಖಂಡ ಬಳ್ಳಾರಿಯಾಗಿ ಉಳಿದರೆ ಮಾತ್ರ ಅಭಿವೃದ್ದಿಯಾಗಲು ಸಾಧ್ಯ ಹೊಸಪೇಟೆಯನ್ನು ವಿಜಯನಗರ ಜಿಲ್ಲೆಯೆಂದು ರಚನೆ ಮಾಡುವ ಕುರಿತು ಪರ ವಿರೋಧದ ಮಾತುಗಳು ಕೇಳಬರುತ್ತಿವೆ ಈಗಾಗಲೇ ಮುಖ್ಣಮಂತ್ರಿಗಳ ಜೊತೆ ಮಾತುಕತೆ ನಡೆಸಲು ಪ್ರಯತ್ನ ನಡೆಸಲಾಗಿದೆ ಎಂದು ತಿಳಿಬದರು

ಚೆಗ್ಗಾಂ ವ್ಯಾಪ್ತಿಗೆ ಬರುವ ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನ ಕೊಡಗು ಜಿಲ್ಲೆಗಳಲ್ಲಿ ಯೋಜನೆಗಳು ಜಾರಿಯಲ್ಲಿವೆ ಸುರೇಶ್ಕುಮಾರ್ ಆಕಾಶವಾಣಿಯೊಂದಿಗೆ ಮಾತನಾಡಿ ಹೊಸ ಡಿಜಿಟಲ್ ಮೀಟರ್ ತಂತ್ರಜ್ವಾನದ ಅಳವಡಿಕೆಯಿಂದ ಗ್ರಾಹಕರು ಉಪಯೋಗಿಸಿದಷ್ಟು ಯುನಿಟ್ನ ವಿದ್ಯುತ್ ಬಿಲ್ಲು ಕೊಡುವುದರ ಜೊತೆಗೆ ಸುಮಾರು ಆರು ತಿಂಗಳ ಗ್ರಾಹಕರ ವಿದ್ಯುತ್ ಬಳಕೆ ವಿವರಗಳನ್ನು ಪಾರದರ್ಶಕವಾಗಿ ನೀಡಲು ಸಾಧ್ಯವಿದೆ ಎಂದರು

ಎಂದು ಗಣಿ ಮತ್ತು ಭೂವಿಜ್ಞಾನ ಸಚಿವ ಸಿ

ಪಾಟೀಲ್ ಹೇಳಿದ್ದಾರೆ ಗದಗನಲ್ಲಿಂದು ಕಾಲೇಜು ಕಟ್ಟಡ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ನೆಲ

ಭಾಷೆ ಮತ್ತು ಸಂಸ್ಕೃತಿ ಕುರಿತು ಜಾಗೃತಿ ಸೇರಿದಂತೆ ಪಠ್ಯೇತರ ಚಟುವಟಕಗಳಗೂ ಉತ್ತೇಜನ ನೀಡುವಲ್ಲಿ ಇಂದಿನ ಶಿಕ್ಷಕರು ಪ್ರಾಧ್ವಾಪಕರು ಕಾರ್ಯನಿರ್ವಹಿಸಬೇಕು ಎಂದು ಹೇಳಿದರು